ದೆಹಲಿಯಲ್ಲಿ ಜಾಗತಿಕ ಉದ್ದಿಮೆದಾರರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶ ಅಪರಿಮಿತ ನವೋದ್ಯಮಗಳನ್ನು ಹೊಂದಬೇಕು ಮತ್ತು ನವೀಕರಿಸಬಹುದಾದ ಇಂಧನ ಮೂಲಗಳೆಡೆಗೆ ಜಗತ್ತನ್ನು ಕೊಂಡೊಯ್ನುವಲ್ಲಿ ಮುಂಚೂಣಿಯಲ್ಲಿರಬೇಕು ಎಂಬುದನ್ನು ತಾವು ಬಯಸುವುದಾಗಿ ತಿಳಿಸಿದರು

ದೇಶದ ಯಾವುದೇ ಪ್ರಾಂತ್ಲ ಭಾಷೆ ಜಾತಿ ಮತ ಆರ್ಥಿಕ ಸ್ಥಾನಮಾನದ ಭೇದ ಭಾವ ಇಲ್ಲದೆ ಸಮಾಜದ ಎಲ್ಲ ವರ್ಗಗಳಗೂ ಸೌಲಭ್ಗಳನ್ನು ತಮ್ಮ ಸರ್ಕಾರ ಕೊಂಡೊಯ್ಯಲಿದೆ ಎಂದು ಮೋದಿ ತಿಳಿಸಿದರು ತಮ್ಮ ಸರ್ಕಾರ ಅಧಿಕಾರಕ್ಷೆ ಬಂದಾಗ ನೀತಿಗಳು ಸಂಪೂರ್ಣವಾಗಿ ದಾರಿತಪ್ಪಿದ್ದವು ಪಣದುಬ್ಲರ ಜರ್ಝರಿತ ಸ್ಥಿತಿಯಲ್ಲಿತ್ತು ಮತ್ತು ಚಾಲ್ತಿ ಖಾತೆ ಕೊರತೆ ಪ್ರಮಾಣ ಏರುತ್ತಿತ್ತು ಎನ್ಡಿಎ ಸರ್ಕಾರದ ಕಳೆದ ನಾಲ್ಲು ವರ್ಷಗಳ ಆಡಳಿತ ಅವಧಿಯಲ್ಲಿ ದೇಶವು ಈ ಎಲ್ಲ ಹಿಂಜರಿಕೆ ಸ್ಥಿತಿಯಿಂದ ವಿಶ್ವಾಸದೆಡೆಗೆ ಸಾಗುತ್ತಿದೆ ಅಡೆತಡೆಗಳು ಆಯ್ಕೆಗಳಗೆ ದಾರಿ ಮಾಡಿಕೊಡುತ್ತಿವೆ

ಜಿಎಸ್ಟಿಯಂತಹ ಆರ್ಥಿಕ ಸುಧಾರಣಾ ಕ್ರಮಗಳಿಂದ ಜಿಡಿಪಿ ಪ್ರಗತಿ ಏರಿಕೆಗೆ ಗಟ್ಟಿ ಅಡಿಪಾಯ ಹಾಕಲಾಗದೆ ಎಂದು ಅವರು ಸಮರ್ಥಿಸಿಕೊಂಡರು

ಆದರೆ ಈಗ ಅಭಿವೃದ್ದಿಯ ಗುರಿಯನ್ನು ಮುಟ್ಟುವವರ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಎಂದರು ಭಾರತ ಇಂದು ಮಂಗಳಗ್ರಪಕ್ಕೆ ಮನುಷ್ಟನನ್ನು ಕಳುಹಿಸಲು ಸಿದ್ದತೆ ನಡೆಸಿದೆ ಇದೇ ಸಂದರ್ಭದಲ್ಲಿ ಪ್ರತಿಯೊಬ್ಲ ಭಾರತೀಯನಿಗೂ ಸೂರು ಕಲ್ಪಿಸುವ ಖಾತ್ರಿಯೆಡೆಗೂ ಮುನ್ನಡೆದಿದೆ ಎಂದು ಮೋದಿ ಹೇಳಿದರು

ಅಸಾಧ್ಯವಾದುದನ್ನು ಸಾಧ್ಯವಾಗುವಂತೆ ಮಾಡುವಲ್ಲಿ ದೇಶದ ಜನರ ಶ್ರಮವೇ ಕಾರಣ ಎಂದು ನರೇಂದ್ರ ಮೋದಿ ಪ್ರಶಂಸೆ ವ್ಯಕ್ತಪಡಿಸಿದರು ರಾಜಸ್ತಾನದ ಟೋಂಕ್ನಲ್ಲಿಂದು ಸಾರ್ವಜನಿಕ ಸಮಾವೇಶ ಉದ್ವೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ ಮೋದಿ ಅವರ ರ್ಕಾಲಿ ಹಿನ್ನೆಲೆಯಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ ರಾಜಸ್ತಾನಕ್ಕೆ ಪ್ರಧಾನಮಂತ್ರಿ ಭೇಟ ನೀಡುತ್ತಿರುವ ಹಿನ್ನೆಲೆಯಲ್ಲಿ ನಿನ್ನೆ ಆ ರಾಜ್ಯದ ಹಿರಿಯ ಪೊಲೀಸ್ ಹಾಗೂ ಸರ್ಕಾರಿ ಅಧಿಕಾರಿಗಳು ಸ್ಥಳ ಪರಿತೀಲನೆ ನಡೆಸಿದರು

ಈ ಸಂಬಂಧ ಅರ್ಜಿಯೊಂದನ್ನು ವಿಚಾರಣೆಗೆ ಸ್ವೀಕರಿಸಿದ ನಂತರ ಕೇಂದ್ರ ಸರ್ಕಾರಕ್ಷೆ ಸುಪ್ರೀಂಕೋರ್ಟ್ ನೀಡಿದ ನಿರ್ದೇತನದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ ಈ ಸೂಚನೆಯನ್ನು ಹೊರಡಿಸಿದೆ ಜಮ್ನು ಕಾಶ್ನೀರ ರಾಜ್ಲಕ್ಷೆ ಸೇರಿದ ವಿದ್ಲಾರ್ಥಿಗಳು ಹಾಗೂ ಅಲ್ಪಸಂಖ್ಯಾತ ಸಮುದಾಯದವರ ವಿರುದ್ದ ಯಾವುದೇ ಪಲ್ಲೆ ಬೆದರಿಕೆ ಸಾಮಾಜಿಕ ಬಹಿಷ್ಣಾರದಂತಪ ಅಹಿತಕರ ಫಟನೆ ತಡೆಗಟ್ಟುವಲ್ಲಿ ಎಲ್ಲ ಅಗತ್ಯ ತ್ರಮ ಕ್ಟೆಗೊಳ್ಳುವಂತೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸಲಹೆ ಮಾಡಿದೆ

ಪುಲ್ವಾಮಾ ಭಯೋತ್ಪಾದನಾ ದಾಳಿಗೆ ಕಾರಣವಾದ ಪಾಕಿಸ್ತಾನದ ವಿರುದ್ದ ರಾಜತಾಂತ್ರಿಕ ಆಯ್ಕೆಯೂ ಸೇರಿದಂತೆ ಎಲ್ಲ ಆಯ್ಲೆಗಳನ್ನೂ ಭಾರತ ಪ್ರಯೋಗಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೀಟ್ಲಿ ತಿಳಿಸಿದ್ದಾರೆ ದಾಳಿಕೋರರು ಫಟನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡ ನಂತರವೂ ಪಾಕಿಸ್ತಾನ ಭಯೋತ್ವಾದನೆ ನಡೆಸಿದವರ ವಿರುದ್ದ ತ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅವರು ಹೇಳಿದರು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಜೇಟ್ಲ ಪುಲ್ನಾಮಾ ದಾಳಿಯನ್ನು ತಾನು ನಡೆಸಿದ್ಲಾಗಿ ಪಾಕಿಸ್ತಾನದಲ್ಲಿರುವ ವ್ಯಕ್ತಿಯೇ ದಾಳಿ ಹೊಣೆ ಹೊತ್ತಿದ್ಲು

ದೆಹಲಿಯಲ್ಲಿ ಜಾಗತಿಕ ಉದ್ದಿಮೆದಾರರ ಸಮಾವೇಶ ಉದ್ದೇತಿಸಿ ಮಾತನಾಡಿದ ಅವರು ಭಾರತ ಭಯೋತ್ಪಾದನಾ ದಾಳಿ ಘಟನೆಯಿಂದ ತೀವ್ರ ಆಕ್ರೋಶಗೊಂಡಿದೆ ಎಂದು ತಿಳಿಸಿದರು

ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಸೂಚಿಸಿದೆ ಎಂದು ಮೂಲಗಳು ತಿಳಿಸಿವೆ ಆದರೆ ಪಶ್ಚಿಮ ಬಂಗಾಳ ಸರ್ಕಾರಿ ಸ್ವಾಮ್ಯದ ಸ್ವಾಸ್ತ್ಯ ಸಾಥಿ ಯೋಜನೆಗೆ ಯಾವುದೇ ಹಣಕಾಸು ನೆರವನ್ನು ನೀಡದಿರುವ ಹಿನ್ನೆಲೆಯಲ್ಲಿ ಆಯುಷ್ನಾನ್ ಭಾರತ್ ಯೋಜನೆಯ ರಾಜ್ಞದ ಪಾಲಿನ ಪಣವನ್ನು ಹಿಂದಿರುಗಿಸಲು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನಿರಾಕರಿಸಿದ್ದಾರೆ ಹಾಗೂ ಈ ಕಾರಣದಿಂದಾಗಿ ರಾಜ್ಯದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಕೈಗೊಳ್ಳಲಾಗುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ ಲೋಕಸಭೆ ಸದಸ್ಯ ಎಐಎಡಿಎಂಕೆ ಸದಸ್ಯ ರಾಜೇಂದ್ರನ್ ಇಂದು ಬೆಳಗ್ಗೆ ತಮಿಳುನಾಡಿನಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟದ್ದಾರೆ ಅವರು ವಿಲ್ಲುಪುರಂ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದರು ಚೆನ್ನೈಗೆ ಕಾರಿನಲ್ಲಿ ತೆರಳುತ್ತಿದ್ದಾಗ ತಿಂಡಿವನಂ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿತು ಮೃತ ಸಂಸದನಿಗೆ ರಾಜ್ಯ ಸಚಿವ ಸಿ

ಷಣ್ಣುಗಂ ಮತ್ತು ಪಕ್ಷದ ಇತರ ಪದಾಧಿಕಾರಿಗಳು ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ

ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಈ ಸಂಬಂಧ ಹೇಳಕೆಯೊಂದನ್ನು ನೀಡಿದ್ದು ಸಂಬಂಧಿತ ಕಾಯ್ದೆಯ ಹಲವು ವಿಧಿಗಳನ್ನು ಚಾಚೂತಪ್ಪದಂತೆ ಅನುಷ್ಠಾನಗೊಳಿಸುವಂತೆ ರಾಜ್ಯ ಸರ್ಕಾರಗಳಿಗೆ ಆಗಿಂದಾಗ್ಲೆ ಸೂಚಿಸಲಾಗುತ್ತಿದೆ ಎಂದು ತಿಳಿಸಿದೆ

ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಭಾರತದ ನಿಲುವನ್ನು ಬೆಂಬಲಿಸಲಾಗುವುದು ಈ ವಿಷಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಯೂರೋಪ್ ಸಮುದಾಯ ಇಯು ಸ್ವಷ್ಪಡಿಸಿದೆ

ಕರ್ನಾಟಕದ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದಲ್ಲಿ ಇಂದು ರಕ್ಷಣಾ ವೈಮಾನಿಕ ಕ್ಷೇತ್ರದಲ್ಲಿ ಯಶಸ್ವಿ ಮಹಿಳೆಯರ ಸಾಧನೆ ದಿನವನ್ನು ಆಚರಿಸಲಾಗುತ್ತಿದೆ ಈ ಸಂಬಂಧ ನಿನ್ನೆ ವೈಮಾನಿಕ ಕ್ಷೇತ್ರದಲ್ಲಿ ಮಹಿಳೆಯರು ವಿಷಯ ಕುರಿತ ವಿಚಾರಸಂಕಿರಣ ಏರ್ಪಡಿಸಲಾಗಿತ್ತು ಪುರುಷ ಶ್ರಧಾನ ವೈಮಾನಿಕ ವೃತ್ತಿಯಲ್ಲಿ ಯಶಸ್ಸು ಕಂಡ ಕುರಿತು ರಕ್ಷಣಾ ಮತ್ತು ವೈಮಾನಿಕ ಕ್ಷೇತ್ರದ ಕೆಲವು ಮಹಿಳೆಯರು ತಮ್ಮ ಸಾಧನೆಗಳ ಬಗ್ಗೆ ಪ್ರತಿಕ್ರಿಯಿಸಿದರು

ಹಲವು ಮಂದಿ ಚಿಕಿತ್ತೆ ಪಡೆಯುತ್ತಿದ್ಲು ಇನ್ನೂ ಕೆಲವರನ್ನು ಆಸ್ತ್ರೆಗೆ ದಾಖಲಿಸಲಾಗಿದೆ ಎಂದು ಗೋಲಾಘಾಟ್ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ